ಹಣಕಾಸು ಸಚಿವ ಅರುಣ್ ಜೇಟ್ಲಿ ವಿಶ್ವಾಸ

ಪ್ರಸಕ್ತ ಹಾಗೂ ಮುಂದಿನ ಹಣಕಾಸು ವರ್ಷದಲ್ಲಿ ಭಾರತೀಯ ಆರ್ಥಿಕತೆ ಅತಿವೇಗವಾಗಿ ಬೆಳವಣಿಗೆ ಹೊಂದುವ ಪ್ರಮುಖ ಆರ್ಥಿಕತೆಯಾಗುವ ನಿರೀಕ್ಷೆ

ಪ್ರಮುಖ ವಲಯಗಳಲ್ಲಿ ಉಂಟಾದ ಹಣಕಾಸು ಹರಿವು ಹಾಗೂ ನಿಧಿ ಸಮಸ್ನೆಗಳನ್ನು ಒಳಗೊಂಡಂತೆ ಹಲವು ವಿಚಾರಗಳ ಕುರಿತು ಪ್ರಸ್ತಾಪಿಸಿದ ಅವರು ಸರ್ಕಾರದ ನಿಲುವುಗಳನ್ನು ಸಮರ್ಥಿಸಿಕೊಂಡರು

ಬರುವ ಮೇ ವರೆಗೆ ಸರ್ಕಾರದ ವೆಚ್ಲದಲ್ಲಿ ಅಥವಾ ವಿತ್ತೀಯ ಕೊರತೆ ನಿಧಿಯಲ್ಲಿ ಈ ಹಣದ ಅವಶ್ಯಕತೆ ಎದುರಾಗುವುದಿಲ್ಲ ಎಂದು ಅರುಣ್ ಜೇಟ್ಲ ಹೇಳಿದರು

ಇಂದು ಬೆಳಗ್ಗೆ ಸದನ ಸಮಾವೇಶಗೊಂಡಾಗ ಕಾಂಗ್ರೆಸ್ ಸದಸ್ನರು ರಫೇಲ್ ಯುದ್ದ ವಿಮಾನ ಕುರಿತಂತೆ ಮತ್ತೆ ಶ್ರಸ್ತಾಪಿಸಿ ಸದನದ ಬಾವಿಯಲ್ಲಿ ಪ್ರತಿಭಟನೆ ನಡೆಸಿದರು

ಈ ಮಧ್ಯೆ ಸಂಸದೀಯ ವ್ಯವಹಾರಗಳ ಸಹಾಯಕ ಸಚಿವ ವಿಜಯ್ ಗೋಯಲ್ ಮಾತನಾಡಿ ರಫೇಲ್ ಒಪ್ಪಂದದ ಬಗ್ಗೆ ಚರ್ಚಿಸಲು ಸರ್ಕಾರ ಸಿದ್ದವಿದ್ದರೂ ಕಾಂಗ್ರೆಸ್ ಅನಾವಶ್ಯಕವಾಗಿ ಕಲಾಪಕ್ಕೆ ಅಡ್ಡಿ ಉಂಟು ಮಾಡುತ್ತಿದೆ ಎಂದು ಆರೋಪಿಸಿದರು ಸದನದಲ್ಲಿ ತೀವ್ರ ಗದ್ದಲ ಮುಂದುವರೆದಾಗ ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಕಲಾಪವನ್ನು ನಾಳೆಗೆ ಮುಂದೂಡಿದರು ಈಶಾನ್ಹ ಭಾಗದಲ್ಲಿ ದೂರಸಂಪರ್ಕ ಮೂಲ ಸೌಕರ್ಯಗಳನ್ನು ಮತ್ತಪ್ಪು ಹೆಚ್ಚಿಸಲಾಗುವುದು ಎಂದು ಕೇಂದ್ರ ಸಂವಹನ ಸಚಿವ ಮನೋಜ್ ಸಿನ್ಹಾ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ

ಆ ರಾಜ್ಯಗಳು ಬಿಎಸ್ಎನ್ಎಲ್ ನೆರವಿನೊಂದಿಗೆ ಗುಢಗಾಡು ಪ್ರದೇಶಗಳಲ್ಲಿ ಟವರ್ಗಳನ್ನು ನಿರ್ಮಿಸಲು ಕ್ರಮ ಕ್ಲೆಗೊಳ್ಳಲಾಗಿದೆ ಎಂದು ಹೇಳಿದರು

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ರೈತರ ವಿಚಾರದಲ್ಲಿ ರಾಜಕೀಯ ಆಟವಾಡುತ್ತಿದ್ದಾರೆ ಎಂದು ಸಂಸದೀಯ ವ್ನವಹಾರಗಳ ಸಚಿವ ನರೇಂದ್ರ ಸಿಂಗ್ ತೋಮರ್ ಆರೋಪಿಸಿದ್ದಾರೆ ಸಂಸತ್ ಭವನದ ಆವರಣದಲ್ಲಿ ಇಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದಿನ ಕಾಂಗ್ರೆಸ್ ಸರ್ಕಾರ ರೂಪಿಸಿದ ತಪ್ಪು ನೀತಿಗಳಿಂದಾಗಿ ರೈತರು ಇಂದು ತೊಂದರೆ ಅನುಭವಿಸುತ್ತಿದ್ದಾರೆಂದು ಹೇಳಿದರು ಕಾಂಗ್ರೆಸ್ ಪಕ್ಷ ಯಾವ ವಿಚಾರವನ್ನೂ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ

ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರದ ಸಮೀಪದ ಹೊಲ್ಲೋಂಗಿ ಹಸಿರುವಲಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಮುಂದಿನ ತಿಂಗಳು ಶಂಕು ಸ್ಥಾಪನೆ ನೆರವೇರಿಸಲು ಪ್ರಧಾನಮಂತ್ರಿ ನರೇಂದ್ರಮೋದಿ ಆ ರಾಜ್ಯಕ್ಷೆ ಭೇಟ ನೀಡುವ ನಿರೀಕ್ಷೆ ಇದೆ ನಿನ್ನೆ ಲೋಹಿತ್ ಜಿಲ್ಲೆಯಲ್ಲಿ ನಡೆದ ಚುನಾವಣಾ ರ್ನಾಲಿಯಲ್ಲಿ ಮುಖ್ಯಮಂತ್ರಿ ಪೇಮಾ ಖಂಡು ಅವರು ಈ ಮಾಹಿತಿ ನೀಡಿದರು ನವದೆಹಲಿಯಲ್ಲಿರುವ ಜಾರಿನಿರ್ದೇಶನಾಲಯದ ಪ್ರಧಾನ ಕಚೇರಿ ಎದುರು ಮಾಜಿ ಹಣಕಾಸು ಸಚಿವ ಪಿ

ತೆಲಂಗಾಣ ರಾಜ್ಯದ ಹಲವಾರು ಭಾಗಗಳಲ್ಲಿ ಭಾರೀ ಚಳಿ ಕಂಡುಬಂದಿದ್ದು

ಉತ್ತರ ಭಾರತದ ಕಡೆಯಿಂದ ಚಳಗಾಳ ಬೀಸುವ ಹಾಗೂ ಮಳೆ ಬೀಳುವ ಸಂಭವವಿದ್ದು ಇನ್ನೂ ಎರಡು ದಿನ ಇದೇ ರೀತಿಯ ವಾತಾವರಣ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಇದು ಈ ವರ್ಷದ ಚಳಿಗಾಲದಲ್ಲಿ ಅತಿ ಕಡಿಮೆ ಗರಿಷ್ನ ತಾಪಮಾನವಾಗಿದ್ದು

ವಿಕ್ಷ ಅಭಿವೃದ್ಧಿ ಸೂಚಕಗಳ ದತ್ತಾಂಶ ಸಂಗ್ರಹಾಗಾರದ ಈ ಅಂಕಿಅಂಶ ಲಭಿಸಿದೆ ಹಣಕಾಸು ಖಾತೆಯ ಸಹಕಾರ ಸಚಿವ ಮೊನ್ನ್ ರಾಧಾಕೃಷ್ಷನ್ ಅವರು ರಾಜ್ಯಸಭೆಗೆ ನಿನೈ ನೀಡಿದ ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿದ್ದಾರೆ

ವಿಶ್ವದ ಪ್ರಮುಖ ಅರ್ಥ ವ್ಯವಸ್ಥೆಗಳಿಗೆ ಹೋಲಿಸಿದರೆ ಭಾರತದ ಜಡಿಪಿ ಪ್ರಗತಿದರ ತ್ವರಿತಗತಿಯಲ್ಲಿದೆ

ಜನ ಜಾನುವಾರುಗಳ ಕುಡಿಯುವ ನೀರಿಗೆ ತೊಂದರೆಯಾಗದ ರೀತಿ ಕ್ರಮ ಕ್ಲೆಗೊಳ್ಳಲಾಗುವುದು ಎಂದು ಕಂದಾಯ ಸಚಿವ ಆರ್

ದೇಶಪಾಂಡೆ ಇಂದು ಹೇಳಿದ್ದಾರೆ ಬೆಳಗಾವಿಯಲ್ಲಿ ನಡೆದಿರುವ ವಿಧಾನಸಭೆ ಕಲಾಪದ ವೇಳೆ ವಿರೋಧ ಪಕ್ಷದ ನಾಯಕ ಬಿ

ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಆರಂಭಿಸಿದ ಸಾರ್ವಜನಿಕ ಮಹತ್ತದ ಚರ್ಚೆಗೆ ಸರ್ಕಾರದ ಪರವಾಗಿ ಉತ್ತರಿಸಿದ ಸಚಿವರು ಬರಪೀಡಿತ ತಾಲೂಕುಗಳಲ್ಲಿ ಜಾನುವಾರುಗಳಿಗೆ ಅಗತ್ತವಿರುವ ಗೋ ಶಾಲೆ ಹಾಗೂ ಮೇವು ಬ್ಲಾಂಕುಗಳನ್ನು ತೆರೆಯಲಾಗುವುದು ಎಂದರು

ಇದು ಉನ್ನತ ಮಟ್ಟದ ಕ್ರೆಯೋಜೆನಿಕ್ ತಂತ್ರಜ್ಞಾನವನ್ನು ಹೊಂದಿದೆ

ಪ್ರಧಾನಮಂತ್ರಿ ಅಭಿವೃದ್ದಿ ಪ್ಡಾಕೇಜ್ ಪಿಎಂಡಿಪಿ ಅಡಿ ಜಮ್ನು ಮತ್ತು ಕಾಶ್ಸೀರದಲ್ಲಿ ಆರಂಭಿಸಬಹುದಾದ ಹೊಸ ಪ್ರವಾಸೋದ್ವಮ ಯೋಜನೆಗಳನ್ನು ಗುರುತಿಸುವಂತೆ ಹಾಗೂ ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಅಧಿಕಾರಿಗಳ ಸಮಿತಿಯೊಂದನ್ನು ರಚಿಸಲು ಜಮ್ನು ಮತ್ತು ಕಾಶ್ಮೀರ ಸರ್ಕಾರ ಆದೇಶಿಸಿದೆ ನಿನ್ನೆ ಜಮ್ನುವಿನಲ್ಲಿ ಅಧಿಕೃತ ವಕ್ತಾರರು ಈ ಬಗ್ಗೆ ಮಾಹಿತಿ ನೀಡಿದ್ದು ರಾಜ್ಯ ಆಡಳಿತಾತ್ಕ ಮಂಡಳಿ ಅಡಿ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲು ಆದೇಶಿಸಲಾಗಿದೆ ಎಂದು ಹೇಳಿದ್ದಾರೆ ಸಂಚಾರ ಮತ್ತು ಸಾರಿಗೆ ಇಲಾಖೆಗಳಿಂದ ವಾಹನ ನೋಂದಣಿ ಪ್ರಮಾಣ ಪತ್ರ ಚಾಲನಾ ಪರವಾನಗಿ ಮತ್ತು ಇತರೆ ದಾಖಲೆಗಳನ್ನು ವಿದ್ಯುನ್ನಾನ ರೂಪದಲ್ಲಿ ಸ್ವೀಕರಿಸಲು ಅನುವು ಮಾಡಿಕೊಡಬೇಕೆಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಿದೆ ದೆಹಲಿಯಲ್ಲಿ ನಿನ್ನೆ ರಾಜ್ಯಗಳಿಗೆ ಪ್ರಮಾಣಿತ ಕಾರ್ಯಾಚರಣೆ ಮಾರ್ಗಸೂಚಿಗಳನ್ನು ಹೊರಡಿಸಿರುವ ಸಚಿವಾಲಯ ಈ ಸೂಚನೆ ನೀಡಿದೆ